ಎಸ್ ಯಡಿಯೂರಪ್ಪ

ವಾರ್ತೆಗಳ ವಿವರ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗೆ ಮೊದಲ ಆದ್ಖತೆ ನೀಡಲಾಗಿದೆ

ಮಂಡ್ಯ ಜಿಲ್ಲೆಯ ಜೀವನಾಡಿ ಕೃಷ್ಣರಾಜ ಸಾಗರಕ್ಕೆ ನಿನ್ನೆ ಬಾಗಿನ ಸಲ್ಲಿಸಿ ಮಾತನಾಡಿ ನೀರಾವರಿ ಯೋಜನೆಗಳು ಪ್ರಗತಿಯಲ್ಲಿವೆ ರಾಜ್ಯದಲ್ಲೆಲ್ಲಾ ಕೆರೆ ಕಟ್ಟೆ ಜಲಾಶಯಗಳು ಭರ್ತಿಯಾಗಿವೆ ಕೆಲವಡೆ ಅತಿವೃಷ್ಷಿಯಿಂದಾಗಿ ಹಾನಿಗೊಳಗಾದ ಸಂತ್ರಸ್ತರಿಗೆ ಪರಿಹಾರಕ್ಕೆ ತ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು ಬೃಂದಾವನವನ್ನು ವಿಶ್ವದರ್ಜೆಗೇರಿಸಲು ಸರ್ಕಾರ ಚಿಂತನೆ ಮಾಡಿದೆ ಎಂದ ಮುಖ್ಯಮಂತ್ರಿ ಕೇಂದ್ರದ ಅನುಮತಿ ಪಡೆದು ಮೇಕೆದಾಟು ಯೋಜನೆ ಜಾರಿಗೊಳಿಸಲು ಸರ್ಕಾರದ ಗಂಭೀರ ಪ್ರಯತ್ನ ಮುಂದುವರೆಸಲಾಗುವುದು ಎಂದರು ಕೊರೊನಾ ಸಂಕಪ್ಪದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಸರಳವಾಗಿ ಆಚರಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಮುಖ್ಯಮಂತ್ರಿ ಹೇಳದರು

ಅಶೋಕ್ ಹೇಳಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಅವರು ಕೂಡಲೇ ಪಣ ಬಿಡುಗಡೆ ಮಾಡುವಂತೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮನವಿ ಮಾಡಿದ್ದೆವು

ಪ್ರಧಾನಿಯವರಿಗೆ ರಾಜ್ಯದ ಜನತೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದು ತಿಳಿಸಿದ್ದಾರೆ ಭೂಕುಸಿತ ಉಂಟಾಗುತ್ತಿರುವ ಜಾಗದ ನಿವಾಸಿಗಳ ಸ್ಥಳಾಂತರ ಕಡ್ಡಾಯವಾಗಿ ಆಗಬೇಕು ಈ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಯವರ ಗಮನ ಸೆಳೆಯಲಾಗುವುದು ಎಂದು ರಾಜ್ಯ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ ಪೆಗಡೆ ಆತೀಸರ್ ಹೇಳಿದ್ದಾರೆ ಉತ್ತರಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಜಾಜಿಗುಡ್ಡೆಯಲ್ಲಿ ಇತ್ತಿಚೇಗೆ ಆದ ಭೂಕುಸಿತಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು ರಾಜ್ಯದ ಎಂಟು ಜಿಲ್ಲೆಗಳ ವಿವಿಧೆಡೆ ಭೂ ಕುಸಿತ ಉಂಟಾಗುತ್ತಿದೆ ಇದರಿಂದ ಅಲ್ಲಿನ ನಿವಾಸಿಗಳಿಗೆ ಸಮಸ್ಕೆಯಾಗಿದೆ ಹೀಗಾಗಿ ಅಲ್ಲಿನ ನಿವಾಸಿಗಳ ಸ್ಥಳಾಂತರಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದರು

ಶೀಘದಲ್ಲೇ ಸಚಿವ ಸಂಪುಟದ ಮುಂದೆ ತರಲಾಗುವುದು ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ಸಚಿವ ಜಗದೀಶ ಶೆಟ್ಟರ್ ಹೇಳಿದ್ದಾರೆ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಟ್ರಾಫಿಕ್ ಸಿಗ್ನಲ್ ಲೈಟ್ ಮತ್ತು ಪಾರ್ಕ್ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯವನ್ನು ದೇಶದಲ್ಲಿ ಪ್ರಮುಖ ಕೈಗಾರಿಕಾ ರಾಜ್ಯವನ್ನಾಗಿಸುವ ಉದ್ದೇಶದಿಂದ ಪಲವಾರು ಕ್ರಾಂತಿಕಾರಕ ನೀತಿ ನಿಯಮಗಳನ್ನು ಜಾರಿಗೊಳಿಸಿದ್ದೇವೆ ಎಂದಿದ್ದಾರೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೃಹತ್ ಕೈಗಾರಿಕೆಗಳು ಬೆಳವಣಿಗೆಯಾಗಿರುವ ಪ್ರದೇಶಗಳಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರಗಳನ್ನು ಪ್ರಾರಂಭಿಸಲು ಉದ್ದೇಶಿಸಲಾಗಿದೆ ಕೈಗಾರಿಕಾ ಪ್ರದೇಶಗಳಲ್ಲಿ ಲಭ್ಯವಿರುವ ಜಮೀನು ಅಥವಾ ನಿವೇಶನಗಳನ್ನು ಅಲ್ಲಿನ ಕೈಗಾರಿಕೆ ಸಂಘಗಳಿಗೆ ನೀಡುವ ಮೂಲಕ ಕೌಶಲ್ಕಾಭಿವೃದ್ಧಿ ಕೇಂದ್ರಗಳ ಸ್ಥಾಪನೆಗೆ ಅನುಕೂಲ ಮಾಡಿಕೊಡಲಾಗುವುದು

ನವೀನ ಕೃಷಿ ತಂತ್ರಜ್ಞಾನ ರೈತರ ಸಮಸ್ಯೆಗಳನ್ನು ಪರಿಪರಿಸಬಲ್ಲದು ಹಾಗೂ ತಂತ್ರಜ್ಞಾನ ಕೃಷಿ ಕ್ಷೇತ್ರದಲ್ಲಿ ಯುವ ಸಮುದಾಯಕ್ಕೆ ಅವಕಾಶವನ್ನು ಸೃಷ್ಟಿಸಬಲ್ಲುದು ಎಂದು ಕೃಷಿ ಖಾತೆ ಸಚಿವ ಬಿ

ಪಾಟೀಲ್ ಅಭಿಪ್ರಾಯಪಟ್ಟದ್ದಾರೆ

ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಕೃಷಿ ಕ್ಷೇತ್ರಕ್ಷೆ ನವಚೈತನ್ಹವನ್ನು ಒದಗಿಸಲು ಕೃಷಿ ಸ್ಲಾರ್ಟಪ್ ಗಳನ್ನು ಆರಂಭಿಸಿ ರೈತರು ಹಾಗೂ ಗ್ರಾಪಕರಿಗೆ ಅನುಕೂಲ ಕಲ್ಪಿಸಲು ವೇದಿಕೆ ಸೃಷ್ಷಿಸಲಾಗಿದೆ ಎಂದರು

ಭಾರತದಲ್ಲಿ ಕೃಷಿ ನವೋದ್ಯಮ ಪ್ರಾರಂಭದ ಪಂತದಲ್ಲಿಯೇ ಆಕರ್ಷಿತವಾಗಿರುವುದು ಹೆಮ್ಮೆಯ ವಿಚಾರ ಎಂದರು ಕೊರೊನಾ ಬಿಕ್ಕಟ್ಟನ ನಡುವೆಯೂ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ನಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿದ ಸಿ ಇ ಟಿ ಸಾಮಾನ್ಯ ಶ್ರವೇಶ ಪರೀಕ್ಷೆ ಫಲಿತಾಂಶವನ್ನು ಉನ್ನತ ಶಿಕ್ಷಣ ಖಾತೆ ಸಚಿವ ಉಪಮುಖ್ರಮಂತ್ರಿ ಡಾಕ್ಷರ್ ಸಿ ಎನ್ ಅತ್ವಥನಾರಾಯಣ ಬೆಂಗಳೂರಿನಲ್ಲಿ ನಿನ್ನೆ ಪ್ರಕಟಿಸಿದ್ದಾರೆ

ಇಂಜಿನೀಯರಿಂಗ್ ಕೃಷಿ ಪಶು ಸಂಗೋಪನೆ ಯೋಗ ಮತ್ತು ನ್ಯಾಚರೋಪತಿ ಬಿ ಫಾರ್ಮಾ ಡಿ ಫಾರ್ಮಾ ಕೋರ್ಸ್ಗೆ ವಿದ್ಯಾರ್ಥಿಗಳ ರ್ಹಾಂಕಿಂಗ್ ಪ್ರಕಟಿಸಲಾಗಿದೆ ಎಂದರು ಅಕ್ಟೋಬರ್ ತಿಂಗಳನಲ್ಲಿ ಕೌನ್ಸೆಲಿಂಗ್ ನಡೆಯಲಿದ್ದು ಶೀಘದಲ್ಲೇ ದಿನಾಂಕ ಪ್ರಕಟಿಸಲಾಗುವುದು

ಜಗತ್ತಿನಾದ್ಯಂತ ದಿಷಧ ಕಂಪನಿಗಳು ಸಂಶೋಧಕರು ಮಾರಕ ಕೊರೊನಾ ರೋಗಕ್ಷೆ ದಿಷಧ ಮತ್ತು ಲಸಿಕೆ ಸಂಶೋಧನೆಗೆ ತ್ರಮಿಸುತ್ತಿದ್ದು ಪಲವು ದಿಷಧಗಳು ಪ್ರಾಯೋಗಿಕ ಪಂತದಲ್ಲಿವೆ ಈ ಮಧ್ಯೆ ದೇಶಿ ನಿರ್ಮಿತ ಕೋವ್ಚಾಕ್ಲಿನ್ ಲಸಿಕೆ ಈ ವರ್ಷಾಂತ್ಸದೊಳಗೆ ಸಿದ್ದವಾಗಲಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಖಾತೆ ಸಚಿವ ಡಾಕ್ಷರ್ ಪರ್ಷವರ್ಧನ್ ತಿಳಿಸಿದ್ದಾರೆ ಆಂಗ್ಲ ದೈನಿಕ ಒಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ಅವರು ದೇಶದಲ್ಲಿ ಲಸಿಕೆಗಳ ತಯಾರಿಕೆ ತ್ವರಿತವಾಗಿ ನಡೆಯುತ್ತಿದ್ದು ಸೇರಂ ಸಂಸ್ಟೆಯ ಮೂಲಕ ತಯಾರಾಗುತ್ತಿರುವ ಆಕ್ಸ್ಫರ್ಡ್ ಲಸಿಕೆಯ ಸಮಾನಾಂತರ ಉತ್ಪಾದನೆಯೂ ನಡೆಯಲಿದೆ ಎಂದು ತಿಳಿಸಿದ್ದಾರೆ

ರಾಜ್ಯಾದ್ಯಂತ ಇಂದು ಪ್ರಥಮ ಪೂಜಿತ ಗಣೇಶ ಚತುರ್ಥಿಯನ್ನು ತ್ರದ್ದಾಭಕ್ತಿಗಳಿಂದ ಆಚರಿಸಲಾಗುತ್ತಿದೆ ತಳರು ತೋರಣಗಳಿಂದ ಸಿಂಗರಿಸಿದ ಮಂಟಪದಲ್ಲಿ ವಿಫ್ನ ನಿವಾರಕ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುವುದು ಪಬ್ಬದ ಪ್ರಮುಖ ಆಚರಣೆಯಾಗಿದೆ

ಹೀಗಾಗಿ ನಾನಾ ರೀತಿಯ ವಿನ್ಞಾಸದ ಆಕರ್ಷಕ ಗಣಪತಿಗಳನ್ನು ಕಲಾವಿದರು ಸಿದ್ದಪಡಿಸಿದ್ದು ಮೂರ್ತಿಗಳಿಗೆ ಫ್ಟೆನಲ್ ಟಚ್ ನೀಡತೊಡಗಿದ್ದಾರೆ ಗಣಪತಿ ಸಂಘದವರು ಮೂರ್ತಿಯನ್ನು ಶ್ರತಿಷ್ಠಾಪಿಸಲು ಮಂಟಪ ನಿರ್ಮಾಣ ಮಾಡಿದ್ದು ಅಂತಿಮ ತಯಾರಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಗಣೇಶ ಚೌತಿ ಹಬ್ಬದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿ ಎಸ್